ಜಾರ್ಜ್

ನಾಡಗೌಡ ರಾಜ್ಯದ ಅಭಿವೃದ್ದಿ ಯೋಜನೆಗಳ ಕುರಿತು ಕೇಂದ್ರ ಸಚಿವರೊಂದಿಗೆ ಮುಖ್ಯಮಂತ್ರಿ ಮಾತುಕತೆ

ಜಾರ್ಜ್ ಹೇಳಿದ್ದಾರೆ

ಇದಕ್ಕೆ ಮೊದಲು ಉತ್ತರ ಕರ್ನಾಟಕದಲ್ಲಿ ಕೈಗಾರಿಕೆಗಳ ಅಭಿವೃದ್ದಿ ಕಾರ್ಯತ್ರಮ ರೂಪಿಸುವ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾ ಪ್ರವಾಸ ನಡೆಸಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಾರ್ಜ್ ಸರ್ಕಾರ ರಾಜ್ಯದ ಯಾವುದೇ ಭಾಗವನ್ನು ಕಡೆಗಣಿಸಿಲ್ಲ ಎಲ್ಲ ಭಾಗಗಳ ಸಮಗ್ರ ಅಭಿವೃದ್ದಿ ಪ್ರಮುಖ ಉದ್ದೇಶವಾಗಿದೆ ಸರ್ಕಾರ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಆದ್ದತೆ ನೀಡಿ ಯೋಜನೆ ಕಾರ್ಯತ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ರೈತರ ಸಾಲಮನ್ನಾದಂತಹ ನಿರ್ಧಾರ ಇಡೀ ರಾಜ್ಯಕ್ಷ ಅನ್ನಯವಾಗುತ್ತದೆ ಎಂದು ಹೇಳದರು ಜಿಲ್ಲೆಯ ಬಾಚಿ ರಾಯಚೂರು ಹೆದ್ದಾರಿಯಲ್ಲಿರುವ ಮುರಗೋಡ ಇಲ್ಲವೆ ಚಚಡಿ ಬಳಿ ಹೊಸ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗುವುದು ಜಿಲ್ಲೆಯಲ್ಲಿ ಅಧಿಕ ಇಳುವರಿಯ ಕಬ್ಬನ ಹೊಸ ಸಸಿ ನೆಡುವ ಬಗ್ಗೆ ಹೆಚ್ಚನ ಪ್ರಚಾರ ನಡೆಯಬೇಕಾಗಿದೆ ಎಂದು ಸಚಿವರು ಹೇಳಿದರು

ಇದರ ಪಾವತಿಗೆ ಸಕ್ಕರೆ ಇಲಾಖೆ ಆಯುಕ್ತರಿಗೆ ್ರಮ ಜರುಗಿಸುವಂತೆ ಮುಖ್ಯಮಂತ್ರಿಗಳು ಸೂಚನೆ ನೀಡಿದ್ದಾರೆ ಎಂದು ಜಾರ್ಜ್ ತಿಳಿಸಿದರು

ಕೇಂದ್ರದ ಪಾಲಿನ ಅನುದಾನ ಬರಬೇಕಿದೆ ಎಂದು ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವ ವೆಂಕಟರಾವ್ ನಾಡಗೌಡ ತಿಳಿಸಿದ್ದಾರೆ ಅವರು ಮಂಗಳೂರಿನ ಧಕ್ಕೆ ಮೀನುಗಾರಿಕಾ ಬಂದರಿಗೆ ಭೇಟ ನೀಡಿ ಮೀನುಗಾರರ ಅಹವಾಲು ಆಲಿಸಿದ ನಂತರ ಮಾತನಾಡುತ್ತಿದ್ದರು ಮೀನುಗಾರಿಕಾ ದೋಣಿಗಳಿಗೆ ನೀಡಬೇಕಾದ ಬಾಕಿ ಡೀಸೆಲ್ ಸಬ್ಬಡಿಯನ್ನು ಒಂದು ವಾರದಲ್ಲಿ ಅವರ ಬ್ಯಾಂಕ್ ಬಾತೆಗೆ ಜಮಾ ಮಾಡಲಾಗುವುದು ಎಂದು ತಿಳಿಸಿದ ಸಚಿವರು ಮೀನುಗಾರ ಮಹಿಳೆಯರಿಗೆ ಶೂನ್ಥ ಬಡ್ಡಿದರದಲ್ಲಿ ಸಾಲ ನೀಡುವ ಯೋಜನೆ ಜಾರಿಗೆ ಸರ್ಕಾರ ಚಿಂತನೆ ನಡೆಸಲಿದೆ ಎಂದು ಹೇಳಿದರು

ಅವರು ಕಲಬುರಗಿಯಲ್ಲಿಂದು ಸುದ್ಲಿಗೋಷ್ಲಿಯಲ್ಲಿ ಮಾತನಾಡಿ ಕಾರ್ಯಕ್ರಮದಡಿ ವೈಯಕ್ತಿಕ ಮನೆ ಶೌಚಾಲಯ ನಿರ್ಮಾಣದಲ್ಲಿ ಯಾದಗಿರಿ ಕಲಬುರಗಿ ರಾಯಚೂರು ಬೀದರ್ ಮತ್ತು ವಿಜಯಪುರ ಜಿಲ್ಲೆಗಳು ಹಿಂದೆ ಉಳಿದಿವೆ ಎಂದು ಹೇಳಿದರು ಮುಖ್ಯಮಂತ್ರಿ ಎಚ್

ಕೇಂದ್ರದ ಪಲವಾರು ಸಚಿವರೊಂದಿಗೆ ರಾಜ್ಯಕ್ಷೆ ಸಂಬಂಧಿಸಿದ ಅನೇಕ ಅಭಿವೃದ್ದಿ ವಿಚಾರಗಳ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ ಇಂದು ಅಪರಾಷ್ನ ಕೇಂದ್ರ ಗ್ರಾಹಕ ವ್ಯವಹಾರಗಳು ಹಾಗೂ ನಾಗರಿಕ ಸಾರ್ವಜನಿಕ ವಿತರಣಾ ಖಾತೆ ಸಚಿವ ರಾಮ್ವಿಲಾಸ್ ಪಾಸ್ತಾನ್ ಅವರನ್ನು ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದರು ಇಂದು ಸಂಜೆ ಪಡಗು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಹಾಗೂ ಜಲಸಂಪನ್ನೂಲ ಸಚಿವ ನಿತಿನ್ ಗಢರಿಯವರನ್ನು ಸಪ ಕುಮಾರಸ್ವಾಮಿ ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ನಾಳೆ ಮಧ್ಯಾಷ್ನ ಕೈಷಿ ಮತ್ತು ರೈತರ ಕಲ್ಕಾಣ ಖಾತೆ ಸಚವ ರಾಧಾಮೋಹನ್ ಸಿಂಗ್ ಸಂಜೆ ರಕ್ಷಣಾ ಸಚಿವೆ ನಿರ್ಮಾಲಾ ಸೀತಾರಾಮನ್ ಅಲ್ಲದೇ ರೈಲ್ವೆ ಕಲ್ಲಿದ್ದಲು ಹಾಗೂ ಹಣಕಾಸು ಮತ್ತು ಕಾರ್ಸೋರೇಟ್ ವ್ವವಹಾರಗಳ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸುವ ಕಾರ್ಯಕ್ರಮವಿದೆ ಇದಲ್ಲದೇ ರಾಜ್ಯದ ಸಂಸದರೊಂದಿಗೆ ನಾಳೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ದೆಹಲಿಯಲ್ಲಿ ಸಭೆ ಕರೆದಿದ್ದು ಕಾವೇರಿ ನದಿ ನೀರು ಸೇರಿದಂತೆ ರಾಜ್ಯಕ್ಷೆ ಸಂಬಂಧಿಸಿದ ಇನ್ನಿತರ ಸಮಸ್ಥೆಗಳ ಕುರಿತು ಸಭೆಯಲ್ಲಿ ಚರ್ಚಿಸುವ ಸಂಭವವಿದೆ

ಟಿ ರವಿ ಕೇಂದ್ರ ಸರ್ಕಾರಕ್ಕೆ ಮನೆವಿ ಮಾಡಿದ್ದಾರೆ ಅವರು ದೆಹಲಿಯಲ್ಲಿಂದು ಈ ಸಂಬಂಧ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ರಾಷ್ಷೀಯ ಹೆದ್ದಾರಿ ಸಚಿವ ನಿತಿನ್ ಗಡ್ಡಂ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದರು

ಉಭಯ ಸದನಗಳ ಕಲಾಪ ಸುಸೂತ್ರವಾಗಿ ಸಾಗಲು ಪ್ರತಿಪಕ್ಷಗಳ ಸಹಕಾರಕ್ಕಾಗಿ ಕೇಂದ್ರ ಸರ್ಕಾರ ದೆಹಲಿಯಲ್ಲಿ ಇಂದು ಸರ್ವ ಪಕ್ಷಗಳ ಸಭೆ ನಡೆಸಿತು ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದೀಯ ವ್ಯವಹಾರ ಸಚಿವ ಅನಂತಕುಮಾರ್ ಸಮರ್ಪಕ ಸಂಸತ್ ಕಲಾಪಕ್ಕೆ ಸಹಕರಿಸುವ ವಿಷಯದಲ್ಲಿ ಪ್ರತಿಪಕ್ಷ ನಾಯಕರು ಸಕರಾತ್ಮಕವಾಗಿ ಸಂದಿಸಿದ್ದಾರೆ ಎಂದು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೃಹಸಚಿವ ರಾಜನಾಥ್ ಸಿಂಗ್ ಸಂಸದೀಯ ವ್ಯವಹಾರಗಳ ಸಚಿವ ಅನಂತಕುಮಾರ್ ಇದೇ ಖಾತೆಯ ರಾಜ್ಯ ಸಚಿವ ವಿಜಯ್ ಗೋಯಲ್ ಕಾಂಗ್ರೆಸ್ ಮುಖಂಡರಾದ ಆನಂದ್ ಶರ್ಮಾ ಮತ್ತು ಗುಲಾಮ್ ನಬಿ ಆಜಾದ್ ಎನ್ಸಿಪಿ ಮುಖಂಡ ಶರದ್ ಪವಾರ್ ಮತ್ತು ಸಿಪಿಐ ಮುಖಂಡ ಡಿ ರಾಜಾ ಸಭೆಯಲ್ಲಿ ಭಾಗವಹಿಸಿದ್ದರು ಮುಂಗಾರು ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಅಂಗೀಕಾರಗೊಂಡು ರಾಜ್ಯಸಭೆಯಲ್ಲಿ ಬಾಕಿ ಉಳಿದಿರುವ ತ್ರಿವಳಿ ತಲಾಖ್ ಮಸೂದೆಗೆ ಅಂಗೀಕಾರ ಪಡೆಯುವುದು ಸರ್ಕಾರದ ಆದ್ಯತೆಗಳಲ್ಲಿ ಒಂದಾಗಿದೆ ಹಿಂದುಳದ ವರ್ಗಗಳ ಆಯೋಗಕ್ಕೆ ಸಾಂವಿಧಾನಿಕ ಸ್ನಾನಮಾನ ನೀಡುವ ಮಸೂದೆಯನ್ನು ಸರ್ಕಾರ ಮಂಡಿಸಲಿದೆ ಅಧಿವೇಶನದ ವೇಳೆ ಪಿ

ಕುರಿಯನ್ ನಿವೃತ್ತರಾಗಲಿರುವ ಹಿನ್ನೆಲೆಯಲ್ಲಿ ರಾಜ್ಜಸಭೆ ಉಪಸಭಾಪತಿ ಸ್ಥಾನಕ್ನೂ ಚುನಾವಣೆ ನಡೆಯಲಿದೆ

ಶೋಧನಾ ಕಾರ್ಯ ನಡೆಸುತ್ತಿದೆ ಬಲ್ಲ ಮೂಲಗಳಿಗಿಂತ ಹೆಚ್ಚಿನ ಆಸ್ತಿ ಪಾಸ್ತಿ ಹೊಂದಿರುವ ಶಂಕೆಯ ಮೇಲೆ ಈ ದಾಳಗಳನ್ನು ನಡೆಸಲಾಗುತ್ತಿದೆ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಜಂಟಿ ನಿರ್ದೇಶಕ ವಿಜಯ್ ಕುಮಾರ್ ಬಿ ನಿರಾಲಿ ಹಾಗೂ ಉಪನಿರ್ದೇಶಕ ಗಂಗಯ್ಯ ಅಲ್ಲದೇ ಅರಣ್ಯ ಇಲಾಖೆಯ ಎಸಿಎಫ್ ಕೆ ಎನ್ ರಂಗಸ್ವಾಮಿ ಅವರ ಮನೆ ಕಚೇರಿಗಳ ಮೇಲೆ ಈ ದಾಳಿ ನಡೆಸಿದೆ

ಕಳ್ಳಂಬೆಳ್ಳ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಮುಂದುವರೆಸಿದ್ದಾರೆ

ವರುಣನ ಅಬ್ಲರಕ್ಕೆ ಜಿಲ್ಲೆಯ ಜನಜೀವನ ಅಸ್ತಮ್ನಸ್ವಾಗಿದೆ ಹಲವೆಡೆ ಮರಗಳು ವಿದ್ಯುತ್ ಕಂಬಗಳು ಧರೆಗುರುಳವೆ ಭಾಗಮಂಡಲದ ತ್ರಿವೇಣಿ ಸಂಗಮ ಹಾಗೂ ಭಗಂಡೇಶ್ವರ ಕ್ಷೇತ್ರ ಸೇರಿದಂತೆ ಪಲವು ಗ್ರಾಮಗಳಿಗೆ ವಿದ್ಬುತ್ ಪೂರೈಕೆ ಕಡಿತವಾಗಿದೆ ಕಾವೇರಿ ಲಕ್ಷ್ಮಣತೀರ್ಥ ಸೇರಿದಂತೆ ನದಿ ತೊರೆಗಳು ಉಕ್ಕಿ ಹರಿಯುತ್ತಿದ್ದು ನದಿತಟದ ಗ್ರಾಮಗಳಿಗೆ ಪ್ರವಾಪ ಭೀತಿ ಎದುರಾಗಿದೆ ಹಾರಂಗಿ ಜಲಾಶಯಕ್ಕೆ ಒಳಹರಿವು ಗಣನೀಯವಾಗಿ ವಿರಿಕೆಯಾಗಿದೆ

ಮಹಾರಾಷ್ಷದ ಧಾಮ್ ಕನೇರ್ ಅಗ್ನಿ ನದಿ ಕೊಯ್ನಾ ಪಂಚ್ಗಂಗಾ ವೇದ್ಗಂಗಾ ದೂದ್ಗಂಗಾ ಹಿರಣ್ಣಕೇಷಿ ತುಳಸಿ ರಾಧಾನಗರಿ ಪಾಟ್ಗಾಂವ್ ಅಲ್ಲದೇ ರಾಜ್ಯದ ರಾಜಾಮರ ಬ್ಲಾರೇಜ್ ಫೆಟಪ್ರಭಾ ಹಿಪ್ಪರಗಿ ಬ್ಲಾರೇಜ್ಗಳಂದ ಹಾಗೂ ಕೃಷ್ಣಾ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಆಲಮಟ್ಟಿ ಜಲಾಶಯಕ್ಕೆ ಹರಿದು ಬರುವ ನೀರಿನ ಶ್ರಮಾಣ ಅಧಿಕಗೊಂಡಿದೆ

ಕೆಲವೊಂದು ಸಣ್ಣಪುಟ್ಟ ಕಾಮಗಾರಿಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಈ ತ್ರಮಕೈಗೊಳ್ಳಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ತಿಳಿಸಿದ್ದಾರೆ

ಉಪನಿರ್ದೇಶಕ ಕೆ ರಾಮೇಶ್ವರಪ್ಪ ಹಾಗೂ ಗೋದಾಮಿನ ಮ್ಯಾನೇಜರ್ ಮೈಲಾರಯ್ಯ ಮತ್ತು ಸಹಾಯಕ ಬಸವರಾಜ್ ಅವರನ್ನು ಅಮಾನತುಗೊಳಸಲಾಗಿದೆ

ಜಿ

ರಾಜ್ಯದ ಒಳನಾಡಿನಲ್ಲಿ ನೈರುತ್ತ ಮುಂಗಾರು ಚುರುಕಾಗಿತ್ತು ಕರಾವಳಿಯ ಬಹುತೇಕ ಕಡೆ ಮಳೆಯಾಗಿದೆ

ಮುನ್ಲೂಚನೆಯಂತೆ ಕರಾವಳಿಯ ಬಹುತೇಕ ಕಡೆ ಒಳನಾಡಿನ ಅನೇಕ ಕಡೆ ಮಳೆ ಸಂಭವ ಅರಬ್ದ ಸಮುದ್ರದಲ್ಲಿ ಪ್ರತಿಕೂಲ ಹವಾಮಾನವಿರುವುದರಿಂದ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಗವಾಗಿ ಮೋಡಕವಿದ ವಾತಾವರಣ